ಭಾರತೀಯ ಜೀವನಪದ್ದತಿ ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾಗಿದೆ ಭಾರತೀಯರ ಚಿಂತನೆಯು ಸ್ವಂತ ಹಿತಕ್ಕಿಂತ ಬಹುಜನ ಹಿತದ ಇಡೀ ವಿಶ್ವದ ಹಿತದೃಷ್ವಿಯಿಂದ ಕೆಲಸ ಮಾಡುವ ಮನೋಭಾವ ಹೊಂದಿದೆ ಇದೇ ವಿಚಾರಧಾರೆಯನ್ನು ಪಂಡಿತ್ ದೀನ ದಯಾಳ್ ಉಪಾಧ್ಯಾಯರು ಪ್ರತಿಪಾದಿಸುತ್ತಿದ್ದರು ಎಂದು ಅವರು ಹೇಳಿದರು ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದು ಹೋಗುವ ನದಿಗಳ ನೀರನ್ನು ರೈತರ ಕೃಷಿ ಭೂಮಿಗೆ ಹರಿಸಲು ನದಿ ಜೋಡಣೆಯಂತಹ ಪರಿಕಲ್ವನೆ ಹೊಂದಿದ್ದರು ಸ್ವಾಭಿಮಾನಿ ಜೀವನ ರೂಪಿಸುವ ಮೂಲಕ ಸದೃಢ ಭಾರತ ನಿರ್ಮಾಣದ ಕನಸು ಅವರ ಮಹಾನ್ ಗುರಿಯಾಗಿತ್ತು ಎಂದು ರಾಜ್ಯಪಾಲ ವಜುಭಾಯಿ ವಾಲಾ ಹೇಳಿದರು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಮುಜರಾಯಿ ದೇವಾಲಯಗಳಲ್ಲಿ ಉತ್ತಮ ಮಳೆಗೆ ಕೋರಿ ವಿಶೇಷ ಪ್ರಾರ್ಥನೆ

ಇದಕ್ಕಾಗಿ ಮುಜರಾಯಿ ಇಲಾಖೆ ಎಲ್ಲಾ ದೇವಾಲಯಗಳಿಗೆ ಬೇಕಾಗುವ ಹಣವನ್ನು ಬಿದುಗಡೆ ಮಾಡಿದೆ ಎಂದು ಸುದ್ದಿ ಸಂಸ್ದೆ ವರದಿ ಮಾಡಿದೆ ಉಡುಪಿ ಜಿಲ್ಲೆಯ ಕಿಗ್ಗಾ ಗ್ರಾಮದಲ್ಲಿ ಜಲಸಂಪನ್ಮೂಲ ಸಚಿವ ದಿ

ಶಿವಕುಮಾರ್ ಮತ್ತು ಮುಜರಾಯಿ ಸಚಿವ ಪಿ

ಪರಮೇಶ್ವರ ನಾಯಕ್ ವಿಶೇಷ ಪೂಜೆ ಸಲ್ಲಿಸಿದರು ಮುಂಗಾರು ವಿಳಂಬವಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ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

ಧರ್ಮಸ್ಥಳ ಮತ್ತು ಮಂಗಳೂರಿನಲ್ಲೂ ಸಹ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು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

ಅರಮನೆ ಆವರಣದಲ್ಲಿರುವ ತ್ರಿನೇಶ್ವರ ಚಾಮುಂದಿ ಬೆಟ್ಟ ನಂಜನಗೂಡು ಸೇರಿದಂತೆ ಜಿಲ್ಲೆಯಾದ್ಯಂತ ಇರುವ ಮುಜಿರಾಯಿ ದೇವಾಲಯಗಳಲ್ಲಿ ಪೂಜೆ ನೆರವೇರಿಸಲಾಗಿದೆ

ಕಳೆದ ಮಳೆಗಾಲದಲ್ಲಿ ಮೂರು ತಿಂಗಳು ಭಾರೀ ಮಳೆ ಹಾಗೂ ಪ್ರಕೃತಿ ವಿಕೋಪ ಪರಿಸ್ಥಿತಿಯಿಂದಾಗಿ ಭಕ್ತರ ಸಂಖ್ಯೆ ಕಡಿಮೆಯಾದ ಕಾರಣ ಆದಾಯದಲ್ಲಿ ಕುಸಿತವಾಗಿದೆ ಆದರೂ ರಾಜ್ಯಕ್ಕೆ ಆದಾಯ ತರುವ ಮೊದಲ ದೇವಾಲಯ ಎಂಬ ಸ್ವಾನಕ್ಕೆ ಚ್ಯುತಿ ಆಗದು ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ ತಿಳಿಸಿದ್ದಾರೆ

ವಿಜಯಪುರ ಕರ್ನಾಟಕ ಲೋಕಸೇವಾ ಆಯೋಗ ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ವತಿಯಿಂದ ರಾಜ್ಯದ ವಿವಿಧ ನ್ಯಾಯಾಂಗ ಫಟಕಗಳಲ್ಲಿನ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತಿಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ನಡೆಯಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ನಾಡಿದ್ದು

ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರದೊಂದಿಗೆ ಯಾವುದಾದರೂ ಒಂದು ಅಧಿಕೃತ ಗುರುತಿನ ಚೀಟಿ ತರಬೇಕೆಂದು ಸೂಚಿಸಲಾಗಿದೆ